ರೈತರ ಸಾಲ ಮನ್ನಾ ಕುರಿತು ಪ್ರಧಾನಮಂತ್ರಿ ನರೇಂದ್ರ ನೀಡಿರುವ ಹೇಳಿಕೆಗೆ ಮುಖ್ಯಮಂತ್ರಿ ಹೆಚ್

ರಾಜ್ಞದ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣೆಗೆ ಮುನ್ನ ಜನರಿಗೆ ಕೊಟ್ಟ ಭರವಸೆಯಂತೆ ಸಾಲಮನ್ನಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈಗಾಗಲೇ ಸಾಲಮನ್ನಾ ಯೋಜನೆಗೆ ಚಾಲನೆ ನೀಡಲಾಗಿದೆ ಪ್ರಧಾನಮಂತ್ರಿ ಆವರು ವಾಸ್ತವಿಕ ಸಂಗತಿಯನ್ನು ಅರಿಯದೆ ಟೀಕೆ ಮಾಡಿರುವುದು ಸರಿಯಲ್ಲ ಸಾಲಮನ್ನಾ ಯೋಜನೆ ತೆರೆದ ಪುಸ್ತಕದಂತಿದೆ ಯೋಜನೆಯ ಎಲ್ಲಾ ಮಾಹಿತಿಗಳನ್ನು ಆನ್ಲೈನ್ನಲ್ಲಿ ಮುಕ್ತವಾಗಿ ಒದಗಿಸಲಾಗಿದೆ ಸಾರ್ವಜನಿಕರು ಮತ್ತು ಸರ್ಕಾರದ ಹಣ ಪೋಲಾಗದಂತೆ ಎಚ್ಚರಿಕೆಯಿಂದ ಯೋಜನೆ ಜಾರಿಗೆ ತರಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಪ್ರತಿಯೊಬ್ಬ ಅರ್ಹ ರೈತರಿಗೆ ಯೋಜನೆಯ ಲಾಭ ದೊರಕಬೇಕು ಎಂಬ ಉದ್ದೇಶದಿಂದ ಮಧ್ಯವರ್ತಿಗಳ ಕಿರುಕುಳ ತಡೆಗಟ್ಟಲು ಗಮನಹರಿಸಲಾಗಿದೆ ರಾಜ್ಯ ಸರ್ಕಾರದ ಸಾಲಮನ್ನಾ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಬೇರೆ ರಾಜ್ಯಗಳು ಮುಂದೆ ಬಂದಿವೆ

ಪತ್ರಿ ವಾರ ಸಾಲಮನ್ನಾ ಮೊತ್ತವನ್ನು ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ

ರಾಜ್ಜ ರೈತರ ನೆರವಿಗೆ ಬರುವಂತೆ ಮೇಲಿಂದ ಮೇಲೆ ಮನವಿ ಮಾಡಿದರು ಕೇಂದ್ರ ಸರ್ಕಾರ ಗಮನ ನೀಡಿಲ್ಲ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದಾಗಲೂ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಲಿಲ್ಲ ಸಂಕಷ್ಷದಲ್ಲಿರುವ ರೈತರನ್ನು ಪಾರು ಮಾಡಲು ತನ್ನ ಇತಿಮಿತಿಯಲ್ಲಿ ರಾಜ್ಯ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದರೂ ಸರ್ಕಾರದ ಕ್ರಮದ ಬಗ್ಗೆಯೇ ಸಂದೇಹ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿ ಅವರು ತಪ್ಪು ಮಾಹಿತಿ ನೀಡಿರುವುದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಬೆಲಸರ ವ್ಯಕ್ತಪಡಿಸಿದ್ದಾರೆ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಲಿತರ ಬಗ್ಗೆ ಅನುಕಂಪ ತೋರಿಸುವುದಕ್ಕಿಂತ ನಿಜವಾದ ಸಮಸ್ತೆ ತಿಳಿದು ಪರಿಹಾರ ಮಾಡಬೇಕು ಎಂದರು

ಮಾಜಿ ಮುಖ್ಖಮಂತ್ರಿ ಸಿದ್ದರಾಮಯ್ಲ ಆರೋಪಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಶಾಸಕರಿಗೆ ಇನ್ನಿಲ್ಲದ ಆಮಿಷ ಒಡ್ಡಿ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಸಚಿವ ಸಂಪುಟ ಪುನರ್ ರಚನೆ ಬಳಿಕ ಅಸಮಾಧಾನಗೊಂಡಿರುವ ರಮೇಶ್ ಜಾರಕಿಹೊಳಿ ಅವರು ಸಂಪರ್ಕಕ್ಕೆ ಿಗುತ್ತಿಲ್ಲ ಏನೇ ಆಗಲಿ ಅವರು ಕಾಂಗ್ರೆಸ್ ಪಕ್ಷ ತೊರೆಯುವುದಿಲ್ಲ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು

ರಸ್ತೆ ಬ್ರೀಗೆಡ್ ರಸ್ತೆ ಕುಂಬೈ ಸರ್ಕಲ್ ಬಸ್ ರೈಲು ನಿಲ್ವಾಣಗಳಲ್ಲಿ ಭದ್ರತೆ ಹೆಚ್ಚಸಲಾಗಿದೆ ಮೆಟ್ರೋ ನಿಲ್ದಾಣ ಪಾರ್ಕಿಂಗ್ ಮುಂತಾದ ಆಯಕಟ್ಟನ ಸ್ಥಳಗಳಲ್ಲಿ ತ್ವಾನ ದಳ ಮತ್ತು ಬಾಂಬ್ ನಿಷ್ಠಿಯದಳ ತಪಾಸಣಾ ಕಾರ್ಯ ನಡೆಸುತ್ತಿವೆ ಯಾವುದಾದರೂ ಅಪರಿಚಿತ ವಸ್ತು ಕಂಡುಬಂದಲ್ಲಿ ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡುವಂತೆ ಬೆಂಗಳೂರು ನಗರ ಪೊಲೀಸರು ಮನವಿ ಮಾಡಿದ್ದಾರೆ

ಇದನ್ನು ನಿಯಂತ್ರಿಸಲು ಅಗತ್ತ ಕ್ರಮ ಕ್ಕೆಗೊಳ್ಳುವಂತೆ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಿ ಟಿ ದೇವೇಗೌಡ ಅವರು ಅಧಿಕಾರಿಗಳಿಗೆ ತಿಳಿಸಿದರು ಅವರು ಇಂದು ಜಲದರ್ತಿನಿಯಲ್ಲಿ ಮೈಸೂರು ಕುಡಿಯುವ ನೀರು ಸರಬರಾಜು ವ್ಲವಸ್ಥೆ ಕುರಿತಂತೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು ಕುಡಿಯುವ ನೀರಿನ ಸರಬರಾಜು ಹಾಗೂ ನಿರ್ವಹಣೆ ಕುರಿತಂತೆ ಅಧಿಕಾರಿಗಳು ಹಾಗೂ ಅಭಿಯಂತರರು ಸ್ವಳ ಪರಿತೀಲನೆ ನಡೆಸಬೇಕು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಮೈಸೂರು ಮಹಾನಗರಪಾಲಿಕೆ ಅಧಿಕಾರಿಗಳು ಮತ್ತು ಅಭಿಯಂತರರು ಪ್ರತಿದಿನ ಸಭೆ ನಡೆಸಿ ನಿಯಂತ್ರಣ ಕೊಠಡಿಯಲ್ಲಿ ಸ್ವೀಕೃತವಾದ ದೂರುಗಳ ಬಗ್ಗೆ ಚರ್ಚಿಸಿ ಅದಕ್ಕೆ ಪರಿಹಾರ ನೀಡಬೇಕು ದೂರುದಾರರಿಗೆ ಪರಿಹಾರದ ಬಗ್ಗೆ ತಿಳಿಸಬೇಕು ಎಂದರು ಕೆಲವು ಭಾಗಗಳಲ್ಲಿ ಸಣ್ಣ ಪುಟ್ಟ ಸಮಸ್ಥೆಗಳಿಂದ ನೀರು ಪೋಲಾಗುತ್ತಿದೆ ಸರಿಯಾದ ರೀತಿಯಲ್ಲಿ ವಾಲ್ತ್ ಅಳವಡಿಸದೇ ಇರುವುದರಿಂದ ಕೆಲವು ಭಾಗಗಳಿಗೆ ನೀರು ತಲುಪುವುದಿಲ್ಲ ಇಂತಹ ಸಮಸ್ಥೆಗಳನ್ನು ಸ್ವಳ ಪರಿಶೀಲನೆ ಮಾಡಿ ಪರಿಹರಿಸುವಂತೆ ಸಚಿವರು ತಿಳಿಸಿದರು

ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳು ಏಕ ಕಾಲಕ್ಷೆ ಪ್ರಸಾರ ಮಾಡಲಿವೆ

ಇದು ಬರುವ ವರ್ಷಗಳಲ್ಲಿ ಮತ್ತಪ್ಪು ಸಧೃಡವಾಗಲಿದೆ ಎಂದರು

ಅಕ್ಕ ತಂಗಿಯರಿಗೆ ಪ್ರಸವ ಸಮಯದಲ್ಲಿ ಆಕೆ ಮಾಡಿದ ಸಹಾಯವನ್ನು ಮರೆಯುವಂತಿಲ್ಲ ಎಂದು ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ

ಈ ಬಾರಿಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ದಕ್ಷಿಣ ಅಫ್ರಿಕಾದ ರಾಷ್ಸಪತಿ ಸಿರಿಯಲ್ ರಾಮಾಪೋಸಾ ಭಾರತಕ್ಕೆ ಆಗಮಿಸಲಿದ್ದಾರೆ

ಪ್ರತಿ ಗ್ರಾಮಕ್ಕೂ ವಿದ್ಯುತ್ ಸೌಲಭ್ಯ ಕಲ್ಪಿಸಲಾಗಿದೆ ಭಾರತ ದಾಖಲೆ ಪ್ರಮಾಣದಲ್ಲಿ ಬಡತನ ಮುಕ್ತಗೊಳಿಸುವತ್ತ ದಾಮಗಾಲು ಇಟ್ಟದೆ

ಸಕಾರಾತ್ಗಕವಾದ ಭಾವನೆಯನ್ನು ಮೂಡಿಸಿ ಸಮಾಜವನ್ನು ಸಂವೇದನೆಗೊಳಿಸುವ ಕೆಲಸವನ್ನು ಪಾಸಿಟವ್ ಇಂಡಿಯಾ ಡಾಟ್

ಹೊಸ ಆವಿಷ್ಕಾರಗಳು ಮತ್ತು ಉದ್ಯಮಿಗಳ ಯಶೋಗಾಥೆಯನ್ನು ಕುರಿತು ಬಹಳ ಚೆನ್ನಾಗಿ ವಿವರಿಸಲಾಗುತ್ತಿದೆ ಭಾರತಿ ಡಾಟ್ ಇನ್ ಎಂಬ ಮಾಧ್ಯಮದ ಮೂಲಕ ಸರಳವಾಗಿ ಮನೆಯಲ್ಲಿ ಕುಳತುಕೊಂಡು ಸಂಸ್ಕೃತ ಭಾಷೆಯನ್ನು ಕಲಿಯಬಹುದಾಗಿದೆ

ಇನ್ನೂ ಕೆಲವೆ ಗಂಟೆಗಳಲ್ಲಿ ಹೊಸ ವರ್ಷದ ಸಂಭ್ರಮ ಅವರಿಸಿಕೊಳ್ಳಲಿದೆ ಜನರ ಆಶೋತ್ತರಗಳು ಹೊಸ ಚಿಂತನೆಗಳು ಸಾಕಾರಗೊಳ್ಳಲಿ ಎಂದು ಮನದ ಮಾತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ

ಕಂಪ್ಲಿ ತಾಲ್ಲೂಕಿನ ಸೋಮಲಾಪುರ ಮತ್ತು ದೇವಸಮುದ್ರ ಗ್ರಾಮದಲ್ಲಿ ಚಿರತೆ ಇಬ್ಬರು ಮಕ್ಕಳನ್ನು ಬಲಿ ತೆಗೆದುಕೊಂಡಿತ್ತು ಈ ಭಾಗದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಅರಣ್ಯ ಇಲಾಖೆಯ ನೆರವಿಗೆ ಮೊರೆ ಹೋಗಿದ್ದರು ಅರಣ್ಯ ಇಲಾಖೆ ಕರಿಗುಡ್ಡದಲ್ಲಿ ಇಟ್ಟದ್ದ ಬೋನಿಗೆ ಚಿರತೆ ಸೆರೆಯಾಗಿದೆ ಪದೆ ಪದೆ ಚಿರತೆಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದೆ ಚಿರತೆಗಳು ಕುರಿ ಮತ್ತು ಕಾಡು ಬೆಕ್ಕಿನ ಮೇಲೆ ದಾಳಿ ಮಾಡುತ್ತಿರುವುದು ಜಿಲ್ಲೆಯಲ್ಲಿ ಪದೆ ಪದೆ ಮರುಕಳಿಸುತ್ತಿದೆ ಇಂದು ಸಹ ಮೆಟ್ರ ಖಾನಮಟ್ಟಯಲ್ಲಿ ಮೇವು ತರಲು ಹೋದ ವ್ಯಕ್ತಿಗೆ ಚಿರತೆ ಕಾಣಿಸಿಕೊಂಡಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಗದಗನ ಕೊಪ್ಪಳ ರಸ್ತೆಯ ಅಡವಿ ಸೋಮಪುರ ಬಳಿ ಈ ದುರಂತ ಸಂಭವಿಸಿದೆ

ಗಾಯಾಳುಗಳನ್ನು ಹುಬ್ಬಳ್ಳಿಯ ಕಿಮ್ಲ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಗದಗ ಗ್ರಾಮೀಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ

ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿ ಭಾರತೀಯ ಚಿತ್ರರಂಗದಲ್ಲಿ ಮರೆಯಲಾಗದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ

ಜಿ ರಸ್ತೆ ಮತ್ತು ಇಂದಿರಾ ನಗರ ನಡುವಿನ ಮೆಟ್ರೋ ಸಂಚಾರ ಜನವರಿ ಒಂದರಂದು ಪುನರರಾಂಭಗೊಳ್ಳಲಿದೆ ಎಂದು ಮೆಟ್ರೋ ನಿಗಮ ಸ್ಪಪ್ಟಪಡಿಸಿದೆ

ಮುನ್ಲೂಚನೆಯಂತೆ ರಾಜ್ಯದಲ್ಲಿ ಒಣಹವೆ ಮುಂದುವರೆಯಲಿದೆ